ಸಂಸತ್ತಿನ ಉಭಯ ಸದನಗಳಲ್ಲಿ ಮುಕ್ತ ಸಂವಾದ ಗುಣಾತ್ವಕ ಚರ್ಚೆ ನಡೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ

ಪ್ರಶ್ಯೋತರ ವೇಳೆ ವಶದಲ್ಲಿರುವ ಜಮ್ಲಿ ಕಾಶ್ನೀರ್ ನ್ಯಾಷನಲ್ ಕಾಸ್ಸರೆನ್ಸ್ ನಾಯಕ ಫಾರೂಬ್ ಅಬ್ಲುಲ್ಲಾ ಅವರ ಬಿಡುಗಡೆಗೆ ಆಗ್ರಹಿಸಿ ಫೋಷಣೆಗಳು ಕೇಳಿ ಬಂದವು ಜಮ್ನು ಕಾತ್ತೀರದಲ್ಲಿ ಸ್ಲಿರತೆಯ ಕೊರತೆ ಇದೆ ಎಂದು ವಿರೋಧಿ ಸದಸ್ನರು ಪ್ರತಿಭಟನಾ ಫೋಷಣೆಗಳನ್ನು ಮುಂದುವರಿಸಿದರು ಸದನ ಇಂದು ಸಮಾವೇಶಗೊಳ್ಳುತ್ತಿದ್ಲಂತೆಯೇ ಬಿಹಾರದ ಸಮಷ್ಟಿಪುರ್ ಕ್ಷೇತ್ರ ಪ್ರಿನ್ತ್ ರಾಜ್ ಮಧ್ಯಪ್ರದೇಶದ ಶಾದೂಲ್ನ ಹಿಮಾದ್ರಿ ಸಿಂಗ್ ಮಹಾರಾಷ್ಟದ ಸತಾರಾ ಕ್ಷೇತ್ರದ ತ್ರೀನಿವಾಸ ದಾದಾ ಸಾಹೇಬ್ ಪಾಟೀಲ್ ಹಾಗೂ ತಮಿಳುನಾಡಿನ ವೆಲ್ಕೂರು ಕ್ಷೇತ್ರದ ಡಿಎಂ ಕತೀರ ಆನಂದ್ ಲೋಕಸಭಾ ಸದಸ್ಯರಾಗಿ ಪ್ರತಿಜ್ಣಾ ವಿಧಿ ಸ್ವೀಕರಿಸಿದರು

ಜನತೆಯನ್ನು ಸಬಲಗೊಳಿಸುವ ಮಾರ್ಗೋಪಾಯಗಳು ಹಾಗೂ ಭಾರತವನ್ನು ಮತ್ತಷ್ಟು ಅಭಿವೃದ್ದಿ ಪಥದಲ್ಲಿ ಕೊಂಡೊಯ್ಲುವ ಕುರಿತು ಉಭಯ ಸದನಗಳಲ್ಲಿ ರಚನಾತ್ತಕ ಚರ್ಚೆಗಳು ನಡೆಯಲಿವೆ ಎಂಬ ವಿಶ್ವಾಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಕ್ತ ಪಡಿಸಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ಪ್ರಧಾನಮಂತ್ರಿಯವರು ಸರ್ವಪಕ್ಷ ಸಭೆಗೆ ಭರವಸೆ ನೀಡಿದ್ದಾರೆ

ಕಳೆದ ಕೆಲ ದಿನಗಳಲ್ಲಿ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನು ಭೇಟಿಯಾಗುವ ಅವಕಾಶ ತಮಗೆ ದೊರೆತಿತ್ತು ಎಂದು ಅವರು ಹೇಳಿದರು ಸಂಸದರ ಬೆಂಬಲ ಹಾಗೂ ಸಕ್ರಿಯ ಪಾಲ್ಗೊಳ್ದುವಿಕೆಯೊಂದಿಗೆ ಕಳೆದ ಅಧಿವೇಶನ ಗಮನಾರ್ಹವಾಗಿತ್ತು ಎಂದು ಪ್ರಧಾನ ಮಂತ್ರಿ ಸುಡಿದರು ಎಲ್ಲ ವಿಚಾರಗಳ ಬಗ್ಗೆ ಮುಕ್ತ ಚರ್ಚೆಗೆ ಕರೆ ನೀಡಿದ ನರೇಂದ್ರ ಮೋದಿ ಗುಣಮಟ್ಟದ ಚರ್ಚೆಗಳ ಮಹತ್ತವನ್ನು ಒತ್ತಿ ಹೇಳಿದರು ಸಂಸತ್ತಿನಲ್ಲಿ ಚರ್ಚೆಯನ್ನು ಉತ್ತಮ ಪಡಿಸಲು ಪ್ರತಿಯೊಬ್ಲರೂ ಕೊಡುಗೆ ನೀಡಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದರು ಸಂಸತ್ ಕಲಾಪವನ್ನು ಸುಸೂತ್ರವಾಗಿ ನಡೆಸುವ ಹೊಣೆ ಸರ್ಕಾರದ್ದು ಇದರಿಂದ ವಿರೋಧ ಪಕ್ಷಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸೂಕ್ತ ರೀತಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ಮಂಡಿಸಲು ಸಾಧ್ಯವಾಗುತ್ತದೆ ಎಂದು ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧುರಿ ಹೇಳಿದ್ದಾರೆ ಅಧಿವೇಶನಕ್ಕೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದೀಯ ಪ್ರಜಾಸತ್ತೆಯ ಮೂಲ ಆಶಯ ಇದು ಎಂದಿದ್ದಾರೆ ಶಿವಸೇನೆಯೊಂದಿಗೆ ಮೈತ್ರಿ ಮಾಡಿಕೊಂಡು ಮಹಾರಾಷ್ಲದಲ್ಲಿ ಸರ್ಕಾರ ರಚನೆಯ ಸಾಧ್ಯತೆ ಕುರಿತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ನಡುವೆ ಮಹತ್ತದ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದೆ ನಿಸ್ಸೆ ಸಂಜೆ ಶರದ್ ಪವಾರ್ ಅವರ ನಿವಾಸದಲ್ಲಿ ನಡೆದ ರಾಷ್ಟೀಯವಾದಿ ಕಾಂಗ್ರೆಸ್ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಈ ಸಂಬಂದ ನಿರ್ಣಯ ಕೈಗೊಳ್ಲಲಾಗಿತು ಈ ಸಭೆಯಲ್ಲಿ ಪಕ್ಕದ ಹಿರಿಯ ನಾಯಕರಾದ ಜಯಂತ್ ಪಾಟೀಲ್ ದಿಲೀಪ್ ವಲೆ ಪಾಟೀಲ್ ಛಗನ್ ಬುಜಬಲ್ ಅಜತ್ ಪವಾರ್ ಸುಖಿಯಾ ಸುಲೆ ಸುನೀಲ್ ತತ್ತರೆ ಧನಂಜಯ ಮುಂಡೆ ಮತ್ತಿತರ ಹಿರಿಯ ನಾಯಕರು ಪಾಲ್ಗೊಂಡಿದ್ದರು ಎಂದು ಎನ್ಸಿಪಿ ವಕ್ಷಾರ ನವಾಬ್ ಮಲ್ಲಿಕ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಶರದ್ ಪವಾರ್ ಹಾಗೂ ಸೋನಿಯಾ ಗಾಂಧಿ ಅವರ ನಡುವೆ ನಡೆಯಲಿರುವ ಸಭೆಯಲ್ಲಿ ಮಹಾರಾಷದಲ್ಲಿ ಸರ್ಕಾರ ರಚನೆ ಸಾಧ್ಯತೆ ಕುರಿತು ಚರ್ಚಿಸಲಿದ್ದಾರೆ ಎಂದು ಅವರು ಹೇಳಿದರು ಮುಂದಿನ ತ್ರಮಗಳ ಕುರಿತು ಚರ್ಚಿಸಲು ಉಭಯ ಪಕ್ಷಗಳು ಸದ್ತದಲ್ಲೆ ಸಭೆ ನಡೆಸಲಿವೆ ಎಂದು ಅವರು ಹೇಳಿದರು

ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಾಳೆ ನಡೆಯಲಿದ್ದು

ರಾಷ್ಷಪತಿ ರಾಮನಾಥ್ ಕೋವಿಂದ್ ದೋಬ್ಲೆ ಅವರಿಗೆ ಗೌಪ್ಷತೆಯ ಪ್ರಮಾಣವಚನ ಬೋಧಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ರಹ ಸಚಿವ ಅಮಿತ್ ಶಾ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಸೇರಿದಂತೆ ಹಲವು ಗಣ್ಣರು ಪಾಲ್ಗೊಂಡಿದ್ದರು

ಅಯೋಧ್ಯೆ ವಿವಾದ ಕುರಿತು ಇತ್ತೀಚೆಗೆ ತೀರ್ಮ ನೀಡಿದ ಸುಪ್ರೀಂ ಕೋರ್ಟ್ನ ಐವರು ನ್ವಾಯಮೂರ್ತಿಗಳ ಸಂವಿಧಾನ ಪೀಠದಲ್ಲಿ ಬೋಬ್ನೆ ಅವರು ಕೆಲಸ ಮಾಡಿದ್ದರು

ಈ ದಾಳಿಗೆ ಭಾರತ ಗಡಿ ಭದ್ರತಾ ಪಡೆ ಪರಿಣಾಮಕಾರಿ ಪತಿದಾಳಿ ನಡೆಸಿದೆ ಈ ಗುಂಡಿನ ಚಕಮಕಿಯಲ್ಲಿ ಭಾರತದ ಕಡೆ ಯಾವುದೇ ಪಾಣಹಾನಿ ಆಗಿರುವ ಬಗ್ಗೆ ವರದಿಯಾಗಿಲ್ಲ ಗಡಿಯಲ್ಲಿ ಪಾಕಿಸ್ತಾನ ಪಡೆಗಳು ನಡೆಸುತ್ತಿರುವ ಅಪ್ರಚೋದಿತ ದಾಳಿಯಿಂದಾಗಿ ಗಡಿ ಜಿಲ್ಲೆ ಕತುವಾದ ಜನಸಾಮಾನ್ನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ

ಕಾತ್ನೀರಿ ಪಂಡಿತ್ ಸಮೂದಾಯವನ್ನು ಪ್ರತಿನಿಧಿಸುವ ಪನೂನ್ ಕಾತ್ನೀರ್ ಅಧ್ಯಕ್ಷ ಅಜಯ್ ಛರುಂಗೋ ಜಮ್ನುವಿನಲ್ಲಿ ನನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಚ್ ಮುಷರಫ್ ಅವರು ಈ ಹಿಂದೆ ಅನುಸರಿಸುತ್ತಿದ್ದ ಸೂತ್ರವನ್ನು ಈಗ ಸಕ್ರಿಯಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜಮ್ಮ ಕಾತ್ತೀರ ನೀತಿಯನ್ನು ವಿಫಲಗೊಳಿಸಲು ಯತ್ತಿಸಲಾಗುತ್ತಿದೆ ಎಂದು ದೂರಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಯೋಗಿ ಆದಿತ್ಸನಾಥ್ ಸಕ್ಕರೆ ಉತ್ಪಾದನೆಗೆ ಹೆಸರುವಾಸಿಯಾಗಿರುವ ಪೂರ್ವ ಉತ್ತರ ಪ್ರದೇತದ ಫನತೆಯನ್ನು ಮರು ಸ್ಥಾಪಿಸಲು ತಮ್ನ ಸರ್ಕಾರ ನಿರಂತರ ಶ್ರಮಿಸುತ್ತಿದೆ ಎಂದು ಹೇಳಿದರು

ಸಮಾವೇಶದ ಬಿಡುವಿನಲ್ಲಿ ನಿಸೈ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಸೇರ್ ಅವರೊಂದಿಗೆ ರಕ್ಷಣಾ ಸಂಬಂಧ ಕುರಿತು ದ್ನಿಪಕ್ಷೀಯ ಮಾತುಕತೆ ನಡೆಸಿದರು ಅಲ್ಲದೆ ಉಭಯ ದೇಶಗಳ ಬಾಂದವ್ನವನ್ನು ಮತ್ತಷ್ನು ಸುಧಾರಿಸುವ ಕುರಿತಂತೆಯೂ ಉಭಯ ನಾಯಕರು ಚರ್ಚೆ ನೆಡೆಸಿದರು

ಜಿ